ಸೇನಾಧಿಕಾರಿ ಸೇರಿ ಮೂವರಿಗೆ ಗಾಯ

ಪ್ರಶಸ್ತಿ ಮುಡಿಗೇರಿಸಿಕೊಂಡ ಚೆನ್ನೈ ತಂಡ ಉಜ್ಲಲ ಯೋಜನೆಯು ಬಡವರ ಪರಿಶಿಷ್ಲ ಜಾತಿಪರಿಶಿಷ್ಲ ಪಂಗಡ ಹಿಂದುಳಿದವರ ಅವಕಾಶವಂಚಿತರ ಹಾಗೂ ಬುಡಕಟ್ಟು ಜನಾಂಗದವರ ಜೀವನಮಟ್ಟ ಸುಧಾರಣೆಗೆ ಸಹಕಾರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ದೊರೆತ ಭಾರೀ ಸ್ಪಂದನೆ ಹಿನ್ನೆಲೆಯಲ್ಲಿ ಹಾಗೂ ಎಲ್ಪಿಜಿ ಸಂಪರ್ಕವಿಲ್ಲದ ಕುಟುಂಬಗಳನ್ನು ಯೋಜನೆಯ ವ್ಯಾಪ್ತಿಗೆ ತರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿತ್ತು

ಮಹತೀರ್ ಮೊಹಮ್ಮದ್ ಅವರನ್ನು ಭೇಟಿಯಾಗಲಿದ್ದಾರೆ ಜಕಾರ್ತ ಹಾಗೂ ಸಿಂಗಾಪುರದಲ್ಲಿ ದ್ವಿಪಕ್ಷೀಯ ಮಾತುಕತೆ ನಿಯೋಗಮಟ್ಟದ ಸಮಾಲೋಚನೆ ಉದ್ಯಮಿಗಳು ಮತ್ತು ಭಾರತೀಯ ಸಮುದಾಯದ ಜತೆ ಪ್ರಧಾನಮಂತ್ರಿ ಅವರು ಮಾತನಾಡಲಿದ್ದಾರೆ

ಮಲೇಷಿಯಾ ಇಂಡೋನೇಷಿಯ ಸಿಂಗಾಪುರ ಆಸಿಯಾನ್ ರಾಷ್ಟಗಳ ಸದಸ್ಯತ್ವ ಹೊಂದಿದ್ದು ಭಾರತ ಈ ಒಕ್ಕೂಟದ ಪ್ರಮುಖ ರಾಜತಾಂತ್ರಿಕ ರಾಷ್ಟವಾಗಿದೆ ಆಸಿಯಾನ್ ಸದಸ್ಯತ್ವ ಹೊಂದಿರುವ ಪ್ರತಿಯೊಂದು ದೇಶದೊಂದಿಗೆ ಭಾರತ ಆಳವಾದ ಬಾಂಧವ್ಯ ಹೊಂದಿದ್ದು ಪ್ರತಿಯೊಂದು ರಾಷ್ಟ್ರದ ಬಗ್ಗೆಯೂ ತನ್ನದೇ ಆದ ಮಹತ್ವವನ್ನು ಕಂಡುಕೊಂಡಿದೆ ಪೂರ್ವಕ್ಕೆ ನೋಡು ನೀತಿಯ ಚೌಕಟ್ವಿನಡಿ ಆಸಿಯಾನ ರಾಷ್ಟ್ರಗಳ ಬಾಂಧವ್ಯ ಸುಧಾರಣೆಗೆ ಭಾರತ ಆದ್ಯತೆ ನೀಡಿದೆ ಜಮ್ಮು ಕಾಶ್ಮೀರದ ಶೋಧಿಯಾನ ಜಿಲ್ಲೆಯ ತುರ್ಕವಾಂಗಾನ್ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದ ಸೇನಾ ಬೆಂಗಾವಲು ವಾಹನದ ಮೇಲೆ ಭಯೋತ್ಸಾದಕರು ನಡೆಸಿದ ದಾಳಿಯಲ್ಲಿ ಓರ್ವ ಸೇನಾ ಅಧಿಕಾರಿ ಸೇರಿ ಮೂವರು ಸೇನಾ ಯೋಧರು ಗಾಯಗೊಂಡಿದ್ದಾರೆ ಭದ್ರತಾಪಡೆ ಮೂಲಗಳು ಆಕಾಶವಾಣಿಗೆ ಈ ಮಾಹಿತಿ ನೀಡಿದ್ದು ಈ ದಾಳಿಗೆ ಸೇನಾ ಯೋಧರು ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ ಆದರೆ ದಾಳಿ ನಡೆಸಿದ ಉಗ್ರರು ಸ್ಥಳದಿಂದ ಪರಾರಿಯಾಗಿದ್ದಾರೆ ಪುಲ್ಲಾಮಾ ಜಿಲ್ಲೆಯ ಕಾಕಪೋರಾ ಪ್ರದೇಶದಲ್ಲಿ ಉಗ್ರರು ಮತ್ತು ಯೋಧರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಓರ್ವ ಸೇನಾ ಯೋಧ ಹುತಾತ್ಮನಾಗಿದ್ದು ಚಾಲಕನೋರ್ವ ಮೃತಪಟ್ಟಿದ್ದಾನೆ

ಇದಕ್ಕೆ ತಕ್ಷಣವೇ ತೀವ್ರ ಪ್ರತ್ಯುತ್ತರ ನೀಡಲಾಗಿದೆ ಎಂದು ಇದೇ ಮೂಲಗಳು ತಿಳಿಸಿವೆ

ವ್ಯಾಪಕ ಬಿಗಿ ಭದ್ರತೆ ನಡುವೆ ಮತದಾನ ಪ್ರಗತಿಯಲ್ಲಿದೆ ಉತ್ತರ ಪ್ರದೇಶದ ಕೈರಾಣ ಮಹಾರಾಷ್ಟ್ದದ ಪಲ್ಸರ್ ಬಂದಾರ ಗೋಂಡ್ಯಾ ನಾಗಾಲ್ಯಾಂಡ್ನ ಏಕೈಕ ಲೋಕಸಭೆ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತಿದೆ ಉತ್ತರ ಪ್ರದೇಶದ ನೂರ್ಪುರ್ ಪಂಜಾಬ್ನ ಶಾಕೋಟ್ ಬಿಹಾರದ ಜೋಕಿಹಾಟ್ ಜಾರ್ಖಂಡ್ನ ಗೋಮಿಯಾ ಮತ್ತು ಸಿಲ್ಲಿ ಕೇರಳದ ಚಂಗನ್ನೂರ್ ಮಹಾರಾಷ್ಟ್ದ ಪಾಲಸ್ ಕಡೆಗಾವ್ ಮೇಘಾಲಯದ ಹಂಪತಿ ಉತ್ತರಾಖಂಡದ ತರಾಲಿ ಪಶ್ಚಿಮ ಬಂಗಾಳದ ಮಹೇಶ್ತಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ಗುರುವಾರ ಎಲ್ಲಾ ಕ್ಷೇತ್ರಗಳ ಮತ ಎಣಿಕೆ ನಡೆಯಲಿದೆ ಕಳೆದ ನಾಲ್ಲು ವರ್ಷಗಳಲ್ಲಿ ನರೇಂದ ಮೋದಿ ನೇತ್ಪತ್ನದ ಕೇಂದ ಸರ್ಕಾರ ಸಾಧನೆಗಳ ಬಗ್ಗೆ ಅರಿವು ಮೂಡಿಸಲು ಸಮರ್ಥನೆಗಾಗಿ ಸಂಪರ್ಕ ಎಂಬ ಬ್ಬಹತ್ ಅಭಿಯಾನವನ್ನು ಬಿಜೆಪಿ ಹಮ್ಮಿಕೊಂಡಿದೆ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಬಿಜೆಪಿಯ ರಾಷ್ತೀಯ ಅಧ್ಯಕ್ಷ ಅಮಿತ್ ಷಾ ವರೆಗು ಎಲ್ಲರೂ ಈ ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ

ಈ ಕಾರ್ಯಕ್ಕಾಗಿ ಹೊರತಂದಿರುವ ನಮೋ ಆಪ್ ಬಗ್ಗೆ ಕಾರ್ಯಕರ್ತರಿಗಾಗಿ ವಿಶೇಷ ಸಭೆ ಆಯೋಜಿಸಲಾಗಿದೆ ವೀರ ಸಾವರ್ಕರ್ ಅವರ ಜನ್ನ ದಿನವಾದ ಇಂದು ಪ್ರಧಾನಿ ನರೇಂದ ಮೋದಿ ಅವರು ಸಾವರ್ಕರ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ ತಮ್ಮ ಟ್ವೀಟ್ ಸಂದೇಶದಲ್ಲಿ ಅವರು ಸಾವರ್ಕರ್ ಅವರ ಜನ್ಮದಿನದಂದು ಅವರಿಗೆ ತಲೆಬಾಗಿ ನಮಸ್ಕರಿಸುವುದಾಗಿ ತಿಳಿಸಿದ್ದಾರೆ ಅಪಾರ ಧೈರ್ಯವಂತರಾಗಿದ್ದ ಅವರನ್ನು ಸದಾ ಅವರ ಅಪ್ರತಿಮ ದೇಶಭಕ್ತಿಗಾಗಿ ನೆನಪಿಸಿಕೊಳ್ಳಲಿದ್ದೇವೆ ಸಾವರ್ಕರ್ ಅವರು ಓರ್ವ ಸಮಾಜ ಸುಧಾರಕ ಹಾಗೂ ಸಮೃದ್ದ ಬರಹಗಾರರಾಗಿದ್ದಾರೆಂದೂ ಸ್ಕರಿಸಿದ್ದಾರೆ ಕರ್ನಾಟಕದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ ಪ್ರಗತಿಯಿಲ್ಲಿದೆ

ಕಾಂಗೆಸ್ ಅಭ್ಯರ್ಥಿ ಮುನಿರತ್ನ ಬಿಜೆಪಿ ಅಭ್ಯರ್ಥಿ ತುಳಸಿ ಮುನಿರಾಜುಗೌಡ ಮತ್ತು ಜೆಡಿಎಸ್ ಅಭ್ಯರ್ಥಿ ಜಿ

ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನಕ್ಲಾಗಿ ಮತಗಟ್ಟಿಗಳಲ್ಲಿ ಬಿಗಿಭದ್ರತೆ ಕೈಗೊಳ್ಳಲಾಗಿದೆ

ಇತ್ತೀಚೆಗೆ ಕೇಂದ ಸರ್ಕಾರ ಹೊರಡಿಸಿರುವ ಆರ್ಥಿಕ ಅಪರಾಧಗಳ ಮೇಲೆ ಕ್ರಮ ಕ್ನೆಗೊಳ್ಳುವ ಸುಗ್ರೀವಾಜ್ವೆ ಅಡಿ ಅನುಮತಿ ನೀಡುವಂತೆ ಜಾರಿ ನಿರ್ದೇಶನಾಲಯ ನ್ಯಾಯಾಲಯಕ್ಕೆ ಮನವಿ ಮಾಡಿದೆ ನೀರವ್ ಮೋದಿ ವಿರುದ್ದ ಈಗಾಗಲೇ ಮುಂಬೈನ ವಿಶೇಷ ನ್ಯಾಯಾಲಯದ ಮುಂದೆ ಅಕ್ರಮ ಹಣಕಾಸು ನಿಯಂತ್ರಣ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲಿಸಿದೆ

ಡಾಲರ್ ಮೌಲ್ಯ ಇತರ ದೇಶಗಳ ಕರೆನ್ಸಿ ಎದುರು ಕುಸಿತ ಕಂಡಿದೆ ಎಂದು ಷೇರು ದಲ್ಲಾಳಿಗಳು ತಿಳಿಸಿದ್ದಾರೆ ಜಾಗತಿಕ ಮಾರುಕಟ್ಟಿಯಲ್ಲಿ ಕಚ್ಚಾತ್ಯೆಲ ಬೆಲೆ ಇಳಿಕೆ ದೇಶೀಯ ಮಾರುಕಟ್ಟಿಯಲ್ಲಿ ಆರಂಭಿಕ ಷೇರು ಮಾರಾಟ ಪ್ರಕ್ರಿಯೆಯಿಂದಾಗಿ ರೂಪಾಯಿ ಮೌಲ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ

ಡೆಹ್ರಾಡೂನ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ಲ್ ರಾಷ್ಟ್ಗಳ ಸಂಸದೀಯ ಸಂಘದ ಭಾರತ ವಲಯದ ಸಮ್ಮೆಳನದಲ್ಲಿ ಲೋಕಸಭಾ ಸ್ಸೀಕರ್ ಸುಮಿತ್ರಾ ಮಹಾಜನ್ ಪಾಲ್ಗೊಳ್ಳಲಿದ್ದಾರೆ

ಮರು ದಿನ ಪ್ರಯಾಣಿಕರ ಸೇವೆಗೆ ಇದು ಲಭ್ಯ ಇರಲಿದೆ

ಇರಾನಿನ ವಿದೇಶಾಂಗ ಸಚಿವರಾದ ಮೊಹಮ್ಮದ್ ಜಾವದ್ ಜಾರಿಫ್ ಅವರು ಒಂದು ದಿನದ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೇಟಿಯಾಗಲಿದ್ದು ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಹಾಗೂ ಇತ್ತೀಚಿನ ಅಭಿವೃದ್ದಿ ಕಾರ್ಯಗಳ ಬಗ್ಗೆ ಚರ್ಚಿಸಲಿದ್ದಾರೆ